ನಿವಾರ್ ಚಂಡಮಾರುತದಿಂದ ಆಂಧ್ರಪ್ರದೇಶದ ಪಲವಾರು ಜಿಲ್ಲೆಗಳಲ್ಲಿ ಹಾನಿ ಮುಖ್ಯಮಂತ್ರಿ ಜಗನ್ ಮೋಹನ್ರೆಡ್ಡಿ ಅವರಿಂದ ಇಂದು ವ್ಯೆಮಾನಿಕ ಸಮೀಕ್ಷೆ

ಜೈಡಸ್ ಬಯೋಟಿಕ್ ಪಾರ್ಕ್ನಲ್ಲಿ ಎಜ್ಜಾನಿಗಳು ಪಾಗೂ ಆಧಿಕಾರಿಗಳೊಂದಿಗೆ ಲಸಿಕೆ ಪ್ರಗತಿ ಕುರಿತಂತೆ ಸಭೆ ನಡೆಸಿ ಲಸಿಕೆಯ ಅಭಿವೃದ್ಧಿ ಪಾಗೂ ಪ್ರಯೋಗಗಳ ಫಲಿತಾಂಶದ ಬಗ್ಗೆ ಚರ್ಚಿಸಿದರು ಲಸಿಕೆ ಲಭ್ಯವಾಗುವ ದಿನಾಂಕದ ಕುರಿತಂತೆಯೂ ಮಾಹಿತಿ ಪಡೆದರು ಕೊರೊನಾ ನಿಯಂತ್ರಣಕ್ಕಾಗಿ ಕೋವಿಶೀಲ್ಡ್ ಲಸಿಕೆ ಅಭಿವೃದ್ಧಿಯಲ್ಲಿ ತೊಡಗಿರುವ ಮಣೆಯ ಸೆರಂ ಪ್ರಯೋಗಾಲಯಕ್ಕೆ ಪ್ರಧಾನಿ ಮೋದಿ ಅವರು ಮಧ್ಧಾಪ್ನ ಭೇಟ ನೀಡಿ ಲಸಿಕೆ ಯತಶ್ವಿ ಪ್ರಯೋಗದ ನಂತರ ಆದನ್ನು ಹೇಗೆ ಪೂರೈಸಬೇಕು ವಿತರಣೆ ಮಾಡಬೇಕು ಎಂಬ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಲಿದ್ದಾರೆ ನಂತರ ಪ್ರಧಾನಮಂತ್ರಿ ಅವರು ಹೈದರಾಬಾದ್ಗೆ ಭೇಟಿ ನೀಡಿ ಅಲ್ಲಿನ ಭಾರತ್ ಬಯೋಟಿಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬಿಬಿಐಎಲ್ ಪ್ರಯೋಗಾಲಯದಲ್ಲಿ ಲಸಿಕೆ ಅಭಿವ್ಯದ್ದಿ ಕುರಿತು ವಿವರಗಳನ್ನು ಪಡೆಯಲಿದ್ದಾರೆ

ಪರ್ಷವರ್ಧನ್ ಹೇಳಿದ್ದಾರೆ ಕೋವಿಡ್ ಲಸಿಕೆಗಳ ಉತ್ಪಾದನೆ ಹಾಗೂ ಅಭಿವೃದ್ಧಿ ಪ್ರಕ್ರಿಯೆಯ ಪರಾಮರ್ತೆ ನಡೆಸಲು ಪ್ರಧಾನಿ ಅವರು ಅಪಮದಾಬಾದ್ ಹೈದರಾಬಾದ್ ಮತ್ತು ಪುಣೆ ಪ್ರಯೋಗಾಲಯಗಳಿಗೆ ಭೇಟ ನೀಡುತ್ತಿರುವುದೇ ಅವರು ಕೊರೋನಾ ವಿರುದ್ದದ ಹೋರಾಟವನ್ನು ಗಂಭೀರವಾಗಿ ತೆಗೆದುಕೊಂಡಿರುವುದಕ್ಕೆ ಸಾಕ್ಷಿ ಎಂದು ಪರ್ಷವರ್ಧನ್ ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖಿಯಾಲ್ ನಿಶಾಂಕ್ ಅವರು ನೂತನ ರಾಷ್ಟೀಯ ಶಿಕ್ಷಣ ನೀತಿ ಸಮಗ್ರ ಅಭಿವೃದ್ದಿ ವಿಷಯಗಳು ಸವಾಲುಗಳು ಮತ್ತು ಮುನ್ನಡೆಯುವ ಕುರಿತ ವೆಬಿನಾರ್ ಉದ್ದೇಶಿಸಿ ಮಾತನಾಡಿದರು ಎನ್ಇಪಿ ಜಗತ್ತಿನ ಅತ್ತಂತ ಬಲಿಷ್ಠವಾದ ನೀತಿಗಳಲ್ಲಿ ಒಂದಾಗಿದೆ ವ್ಯಾಪಕ ಸಮಾಲೋಚನೆಗಳ ನಂತರ ಅದನ್ನು ಅಂತಿಮಗೊಳಿಸಲಾಗಿದ್ದು

ಜೊತೆಗೆ ದೇಶದಲ್ಲಿ ವಿಶ್ವದರ್ಜೆಯ ಸಂಶೋಧನಾ ಮೂಲಸೌಕರ್ಯ ಹಾಗೂ ಅವಕಾಶಗಳು ಲಭ್ಯವಾಗುತ್ತವೆ ಎಂದರು ವಸುದೈವ ಕುಟುಂಬಕಂ ಎಂಬ ಮಾತಿನಂತೆ ಇಡೀ ಜಗತ್ತಿನ ಓತವನ್ನು ಕಾಯುವ ಗುಣಾತ್ಮಕ ಬದಲಾವಣೆ ತರುವ ಉದ್ದೇಶವನ್ನು ಎನ್ಇಪಿ ಹೊಂದಿದೆ ನಮ್ಮ ಮಾತ್ಯಭಾಷೆಯ ಕಲಿಕೆಗೆ ಒತ್ತು ಸಿಗಲಿದೆ ಮಹತ್ಮಾ ಗಾಂಧೀಜಿ ಅವರ ಹೇಳಕೆಯಂತೆ ಪ್ರತಿಯೊಂದು ಗ್ರಾಮಗಳೂ ಸ್ವರಾಜ್ವವಾಗಬೇಕು ಅದಕ್ಕಾಗಿ ಶಿಕ್ಷಣದ ಸಬಲೀಕರಣ ಆಗತ್ತವಿದೆ ಎಂದು ಮೋಖ್ರಿಯಾಲ್ ಹೇಳಿದರು ಕೇಂದ್ರ ಪರಿಸರ ಅರಣ್ಯ ಮತ್ತು ಪವಾಮಾನ ವೈಪರಿತ್ಯ ಸಚಿವ ಪ್ರಕಾಶ್ ಜಾವಡೇಕರ್ ಭಾರತೀಯ ಪವಾಮಾನ ವೈಪರಿತ್ಯ ಜ್ಞಾನ ಮೋರ್ಟಲ್ ಅನ್ನು ಅನಾವರಣಗೊಳಿಸಿದ್ದಾರೆ ಈ ಮೋರ್ಟಲ್ನಲ್ಲಿ ಪವಾಮಾನ ವೈಪರಿತ್ಯ ಎದುರಿಸಲು ರಾಷ್ಟೀಯ ಪಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಸರ್ಕಾರಗಳು ಕೈಗೊಂಡಿರುವ ಎಲ್ಲ ಪ್ರಮುಖ ಕ್ರಮಗಳ ಕುರಿತು ಮಾಹಿತಿ ದೊರಕಲಿದೆ ಈ ವೇಳೆ ಮಾತನಾಡಿದ ಜಾವಡೇಕರ್ ನಾನಾ ಸಚಿವಾಲಯಗಳು ಪವಾಮಾನ ವೈಪರಿಕ್ಕ ಕುರಿತಂತೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಒಂದೇ ವೇದಿಕೆಯಲ್ಲಿ ಸಮಗ್ರ ಮಾಹಿತಿಯನ್ನು ಒದಗಿಸುವುದು ಪೋರ್ಟಲ್ನ ಉದ್ದೇಶವಾಗಿದೆ ಎಂದು ತಿಳಿಸಿದರು ಪ್ಕಾರಿಸ್ ಒಪ್ಪಂದದ ನಂತರ ಪವಾಮಾನ ವೈಪರಿತ್ಯ ತಡೆಗೆ ಸಂಬಂಧಿಸಿದಂತೆ ಭಾರತ ತನ್ನೆಲ್ಲಾ ಗುರಿಗಳನ್ನು ಸಾಧಿಸಿದೆ ಪವಾಮಾನ ಬದಲಾವಣೆಗೆ ಭಾರತ ಕಾರಣವಲ್ಲ ಆದರೂ ಆ ಸವಾಲುಗಳನ್ನು ಎದುರಿಸಲು ಜವಾಬ್ದಾರಿಯುತ ಕ್ರಮಗಳನ್ನು ಕೈಗೊಂಡಿದೆ ಎಂದು ಜಾವಡೇಕರ್ ಹೇಳಿದರು

ಸುಬ್ರಹ್ಮಣ್ಯನ್ ಹೇಳಿದ್ದಾರೆ

ಇದು ಆರ್ಥಿಕತೆ ಮನಶ್ವೇತನದ ಸಂಕೇತವಾಗಿದೆ

ಆದರೆ ಮೊದಲ ತ್ರೈಮಾಸಿಕದಲ್ಲಿ ಪ್ರಗತಿ ನಕಾರಾತ್ಮಕವಾಗಿತ್ತು ಎಂದು ಅವರು ಹೇಳಿದ್ದಾರೆ ರಿಯಲ್ ಎಕ್ಷೇಟ್ ವಲಯ ಸೇವಾ ವಲಯ ಸೇರಿದಂತೆ ಪಲವು ವಲಯಗಳು ಪ್ರಗತಿಯತ್ತ ಸಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಸುಬ್ರಹ್ಮಣ್ವನ್ ತಿಳಿಸಿದ್ದಾರೆ

ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಜಿವಾಲಯವು ಈ ಮಾರ್ಗಸೂಜಿ ರಾಜ್ಯ ಸರ್ಕಾರಗಳಿಗೆ ತಮ್ಮ ಸಾರಿಗೆ ನೀತಿಗಳ ಪಾಲನೆಗೆ ಚೌಕಟ್ಟನ್ನು ಪಾಕಿಕೊಡಲಿದೆ ಎಂದು ತಿಳಿಸಿದೆ

ಭಾರಿ ಮಳೆಯಾದ ಪ್ರದೇಶಗಳಲ್ಲಿ ಭತ್ತ ಎಣ್ಣೆಕಾಳು ಪಣ್ಣು ಹಾಗೂ ತರಕಾರಿ ಬೆಳೆಗಳಿಗೆ ತೀವ್ರ ಹಾನಿಯಾಗಿದೆ ಅಲ್ಲದೆ ಸಾರಿಗೆ ವ್ಯವಸ್ಥೆಯಲ್ಲಿಯೂ ವ್ಯತ್ಯವಾಗಿದೆ ಜಂಡಮಾರುತ ನಿವಾರ್ನಿಂದ ಪಾನಿಗೊಳಗಾದ ಪ್ರದೇಶಗಳ ವೈಮಾನಿಕ ಸಮೀಕ್ಷೆಯನ್ನು ಅಂಧಪ್ರದೇಶ ಮುಖ್ಯಮಂತ್ರಿ ವೈಎಸ್ ಜಗನ್ನೋಪನ್ ರೆಡ್ಡಿ ನಡೆಸಲಿದ್ದಾರೆ ನಂತರ ತಿರುಪತಿಯಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಲಿದ್ದಾರೆ ಪಾನಿಗೊಳಗಾದ ಪ್ರದೇಶಗಳಲ್ಲಿ ವಿದ್ಯುತ್ ಪಾಗೂ ರಸ್ತೆ ಸಂಪರ್ಕವನ್ನು ಸರಿಪಡಿಸುವಂತೆ ಈಗಾಗಲೇ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮಿಳುನಾಡು ಮುಖ್ಯಮಂತ್ರಿ ಇ ಪಳನಿಸಾಮಿ ಅವರೊಂದಿಗೆ ನಿವಾರ್ ಚಂಡಮಾರುತ ಉಂಟುಮಾಡಿರುವ ಪಾನಿಯ ಕುರಿತು ದೂರವಾಣಿ ಸಮಾಲೋಜನೆ ನಡೆಸಿದರು ಚಂಡಮಾರುತದಿಂದ ಉಂಟಾಗಿರುವ ಪಾನಿಗೆ ಪರಿಷಾರ ಕಾರ್ಯಗಳನ್ನು ಕೈಗೊಳ್ಳಲು ಕೇಂದ್ರದಿಂದ ರಾಜ್ಯಕ್ಕೆ ಎಲ್ಲ ನೆರವು ನೀಡುವುದಾಗಿ ಪ್ರಧಾನಿ ಭರವಸೆ ನೀಡಿದ್ದಾರೆ ಎಂದು ಪಳನಿಸಾಮಿ ಪೇಳಿಕೆಯಲ್ಲಿ ತಿಳಿಸಿದ್ದಾರೆ

ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ ಗಾನೇ ಸಂಚಿಕೆ ಕಾರ್ಯಕ್ರಮವನ್ನು ಆಕಾಶವಾಣಿಯ ಎಲ್ಲ ವಾಹಿನಿಗಳಲ್ಲಿ

ಆಕಾಶವಾಣಿ ಡಿಡಿ ನ್ಕೂಸ್ ಪ್ರಧಾನಮಂತ್ರಿ ಕಚೇರಿ ಪಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಯುಟ್ಕೂಬ್ ಚಾನೆಲ್ನಲ್ಲಿಯೂ ಪ್ರಸಾರವಾಗಲಿದ್ದು

ಈ ಓನ್ನೆಲೆಯಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಡರಿ ಮಹಾರಾಷ್ನದ ಉಪಮುಖ್ಯಮಂತ್ರಿ ಅಜತ್ ಪವಾರ್ ಪಾಗೂ ಇತರರು ಫುಲೆ ಅವರನ್ನು ಸ್ನರಿಸಿದ್ದಾರೆ ಫುಲೆ ಅವರು ಮಹಿಳೆಯರು ಪಾಗೂ ತುಳಿತಕ್ಕೊಳಗಾದವರ ಪಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ವ್ಯಕ್ತಿ ಎಂದು ನಿತಿನ್ ಗಡ್ಗರಿ ಟ್ವೀಟ್ ಮಾಡಿದ್ದಾರೆ ಬಿಹಾರ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯಲಿರುವ ಉಪಚುನಾವಣೆಗೆ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಒರಿಯ ನಾಯಕ ಸುತೀಲ್ ಕುಮಾರ್ ಮೋದಿ ಅವರನ್ನು ಐಜೆಪಿ ಆಭ್ದರ್ಥಿಯನ್ನಾಗಿ ಘೋಷಿಸಿದೆ ಐಜೆಪಿ ಕೇಂದ್ರ ಚುನಾವಣಾ ಸಮಿತಿ ಈ ಕುರಿತಂತೆ ನಿರ್ಧಾರವನ್ನು ಕೈಗೊಂಡಿದೆ ಮುಂಬೆ ಸ್ವೀಯ ಸಂಸ್ಥೆಗಳ ಚುನಾವಣೆ ಸೇರಿದಂತೆ ಮಹಾರಾಷ್ಲದಲ್ಲಿ ನಡೆಯುವ ಎಲ್ಲ ಚುನಾವಣೆಗಳನ್ನು ಮಹಾ ವಿಕಾಸ್ ಆಗಾದಿ ಮೈತ್ರಿಕೂಟ ಎದುರಿಸಲಿದೆ ಎಂದು ಮಹಾರಾಷ್ಟ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹೇಳದ್ದಾರೆ ಮಹಾ ಎಕಾಸ್ ಆಗಾದಿ ನೇತೃತ್ವದ ಸರ್ಕಾರ ಒಂದು ವರ್ಷ ಮೂರ್ಣಗೊಳಿಸಿದ ಹಿನ್ನೆಲೆ